ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಸಂಸದರ ಎರಡು ದಿನಗಳ ಕಾರ್ಯಾಗಾರದ ಸಮಾರೋಪದಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಶೋಧ ಕಾರ್ಯಾಚರಣೆ ಇನ್ನು ನಡೆಯುತ್ತಿರುವುದರಿಂದ ಮಾಹಿತಿಯನ್ನು ತಡೆಹಿಡಿಯಲಾಗಿದೆ

ಬಿಜೆಪಿಯ ಉಚ್ಖಾಟಿತ ಶಾಸಕ ಕುಲದೀಪ್ ಸಿಂಗ್ ಸೆಂಗಾರ್ ಈ ಪ್ರಕರಣದ ಆರೋಪಿಯಾಗಿದ್ದು ಅವನ ವಿರುದ್ದ ಸಿಬಿಐ ಕೊಲೆ ಪ್ರಕರಣವನ್ನು ದಾಖಲಿಸಿದೆ ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಜೆಪಿ ಸಂಸದರ ಎರಡು ದಿನಗಳ ಅಭ್ಯಾಸ ವರ್ಗ ಕಾರ್ಯಾಗಾರದ ಸಮಾರೋಪದಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ನಿನ್ನೆ ಆರಂಭವಾದ ಅಭ್ಯಾಸ್ ವರ್ಗ್ ಕಾರ್ಯಾಗಾರವನ್ನು ಉದ್ವಾಟಿಸಿದ ಬಳಿಕ ಮಾತನಾಡಿದ್ದ ಅವರು ಸಂಸತ್ ಕಲಾಪಗಳ ವೇಳೆ ಸಂಸದರು ತಮ್ಮ ಕ್ಷೇತ್ರಗಳ ಅಭಿವೃದ್ದಿಗೆ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪದಿಸಬೇಕು

ಪ್ರಧಾನಮಂತ್ರಿಯವರ ಹೇಳಿಕೆ ಉಲ್ಲೇಖಿಸಿರುವ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ಪಕ್ಷ ತನ್ನ ತತ್ವ ಸಿದ್ದಾಂತ ಮತ್ತು ಚಿಂತನೆಗಳಿಂದ ಈ ಹಂತ ತಲುಪಿದೆ ಯಾವುದೇ ಒಂದು ಕುಟುಂಬದ ಪರಂಪರೆಯಿಂದಲ್ಲ ಎಂದು ಹೇಳಿದ್ದಾರೆ ಬಿಜೆಪಿ ಅಧ್ಯಕ್ಷ ಹಾಗೂ ಗ್ಬಹ ಸಚಿವ ಅಮಿತ್ ಶಾ ಮತ್ತು ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಗಾ ಸಹ ಈ ಅಭ್ಯಾಸ ಕಾರ್ಯಾಗಾರದಲ್ಲಿ ಕೆಲವು ಮಾಹಿತಿ ನೀಡಿದರು ಸಂಸತ್ತಿನ ಅಧಿವೇಶನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಶಿಸ್ತಿನ ನಡವಳಿಕೆ ಕುರಿತು ಸಂಸದರಿಗೆ ತಿಳಿಸಿಕೊಡಲು ಈ ಕಾರ್ಯಾಗಾರ ಆಯೋಜಿಸಲಾಗಿದೆ

ಪಶ್ಚಿಮ ಅಫ್ರಿಕಾ ರಾಷ್ಟ್ಮಗಳಿಗೆ ಭಾರತದ ರಾಷ್ಟ್ಮಪತಿಯವರ ಮೊದಲ ಭೇಟಿ ಇದಾಗಿದೆ ವಾರದ ಭೇಟಿ ಸಂದರ್ಭದಲ್ಲಿ ಕೋವಿಂದ್ ಅವರು ವಿವಿಧ ವಿಷಯಗಳ ಕುರಿತು ಆ ದೇಶದ ನಾಯಕರೊಂದಿಗೆ ಚರ್ಚೆ ನಡೆಸಿದರು ಸಾಂಪ್ರದಾಯಿಕ ಔಷಧ ಸೌರ ಮತ್ತು ನವೀಕರಿಸಬಹುದಾದ ಇಂಧನ ವಿದ್ಯುನ್ಮಾನ ಶಿಕ್ಷಣ ಮತ್ತು ಆಯುರ್ವೇದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಅನೇಕ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಯಿತು

ಜಮ್ಮು ಕಾಶ್ಮೀರದಲ್ಲಿ ನಡೆದ ಎರಡು ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಜೈಷೇ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ನಾಲ್ವರು ಪ್ರಮುಖರನ್ನು ಹತ್ಯೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸುಧಾರಿತ ಸ್ಪೋಟಕ ವಸ್ತುಗಳು ಮತ್ತು ಇನ್ನಿತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಎಲ್ಲವನ್ನೂ ಗಮನಿಸಿದಾಗ ಭಯೋತ್ವಾದಕ ಚಟುವಟಿಕೆಗಳಿಗೆ ಇಸ್ಲಮಾಬಾದ್ ಪ್ರಚೋದನೆ ನೀಡುತ್ತಿದೆ ಎಂಬ ಸುಳಿವು ನೀಡುತ್ತದೆ ಎಂದು ಕರ್ನಲ್ ರಾಜೇಶ್ ಕಾಲಿಯ ತಿಳಿಸಿದ್ದಾರೆ ಜಮ್ಮ್ ಕಾಶ್ಮೀರದ ಪುಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನದ ಪಡೆಗಳು ಕಳೆದ ರಾತ್ರಿ ಕದನ ವಿರಾಮ ಉಲ್ಲಂಘಿಸಿ ಮೋಟಾರ್ ಶೆಲ್ ಗುಂಡಿನ ದಾಳಿ ನಡೆಸಿವೆ

ಭಾರತೀಯ ಸೇನಾ ಪಡೆಗಳು ಪಾಕ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿವೆ ಗುಂಡಿನ ದಾಳಿಯಿಂದ ಯಾವುದೇ ಭಾರತೀಯ ಯೋಧರಿಗೆ ಗಾಯಗಳಾಗಿಲ್ಲ ಎಂದು ಅವರು ತಿಳಿಸಿದ್ದಾರೆ ಜಮ್ಮು ಕತ್ತ್ ಮತ್ತು ಉದಮ್ಪುರ್ ಈ ಮೂರು ನಿಲ್ದಾಣಗಳಿಗೆ ಮತ್ತು ಈ ನಿಲ್ದಾಣಗಳಿಂದ ಇತರೆಡೆಗೆ ಟಿಕೆಟ್ ಕಾಯ್ದಿರಿಸಿರುವ ಪ್ರಯಾಣಿಕರು ಒಂದು ವೇಳೆ ಟಿಕೆಟ್ ರದ್ದುಪಡಿಸಿಕೊಂಡಲ್ಲಿ ಅದರ ಶುಲ್ಕ ತೆಗೆದುಕೊಳ್ಳದಿರಲು ರೈಲ್ಲೆ ಇಲಾಖೆ ನಿರ್ಧರಿಸಿದೆ ಮಂಗಳವಾರ ಬೆಳಗಿನ ಜಾವದವರೆಗೆ ಟಿಕೆಟ್ ರದ್ದತಿ ಮೇಲಿನ ಶುಲ್ಕ ತೆಗೆದುಕೊಳ್ಳುವುದಿಲ್ಲ ಆದರೆ ಸೇವಾಶುಲ್ಕವಿರಲಿದೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆ ತಿಳಿಸಿದೆ ಅಮರನಾಥ್ ಯಾತ್ರಿಕರು ಮತ್ತು ಪ್ರವಾಸಿಗರು ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಹಿಂತಿರುಗುವಂತೆ ಜಮ್ಮು ಕಾಶ್ಮೀರ ಆಡಳಿತ ಸೂಚಿಸಿರುವ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ ಈ ನಿರ್ಧಾರ ತೆಗೆದುಕೊಂಡಿದೆ ಭದ್ರತೆ ಕಾರಣ ವಾಪಸ್ಸಾಗುವಂತೆ ಅಮೆರಿಕದ ಯಾತ್ರಾರ್ಥಿಗಳಿಗೆ ಸೂಚಿಸಲಾಗಿದೆ

ದಕ್ಷಿಣ ಗುಜರಾತ್ನ ವಿವಿಧ ಜಿಲ್ಲೆಗಳ ಆರು ಸಾವಿರಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದೆ ಎಂದು ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕಳೆದ ರಾತ್ರಿ ರಯ ತುರ್ತು ಕಾರ್ಯಾಚರಣೆ ಕೇಂದ್ರಕ್ಕೆ ಭೇಟಿ ನೀದಿ ಪ್ರವಾಹ ಪರಿಸ್ತಿತಿ ಪರಾಮರ್ಶೆ ನಡೆಸಿದರು ಜನರು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಈ ಮಧ್ಯೆ ನಾಳೆಯಿಂದ ಶಾಲಾ ಕಾಲೇಜು ಪುನರಾರಂಭಿಸಲು ಸ್ದಳೀಯ ಆಡಳಿತ ನಿರ್ಧರಿಸಿದೆ ನಾಗಾಲ್ಯಾಂಡ್ ಸೋಷಲಿಸ್ಸ್ ಮಂಡಳಿಯ ಶಂಕಿತ ಉಗ್ರನನ್ನು ಅರುಣಾಚಲ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಸುದ್ದಿಗಾರರೊಂದಿಗೆ ಎಸ್ಐಟಿ ಪೊಲೀಸ್ ಎನ್ಎಸ್ ಬ್ರಾರ್ ಮಾತನಾದಿ ಅಪಹರಣ ಸುಲಿಗೆ ಮೊದಲಾದ ಅಪರಾಧ ಚಟುವಟಿಕೆಗಳನ್ನು ನಡೆಸಲು ವಾಂಗ್ಚಿನ್ ವಾಂಗ್ಪನ್ ಎಂದು ಗುರುತಿಸಲಾಗಿರುವ ಉಗ್ರ ಸಂಚು ರೂಪಿಸಿದ್ದ ಎಂದು ಹೇಳಿದರು ಅನೇಕ ಶಸ್ತ್ರಾಸ್ತ್ರಗಳನ್ನೂ ಸಹ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ

ಹೈದರಾಬಾದ್ನಲ್ಲಿ ನಿನ್ನೆ ಭಾರತ್ ಡೈನಾಮಿಕ್ ಲಿಮಿಟೆಡ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತಾದಿದ ಅವರು ದೇಶೀಯ ತಂತ್ರಜ್ಞಾನದ ಮೂಲಕ ಸಶಸ್ತ್ರ ಪಡೆಗಳ ಪ್ರತಿಯೊಂದು ಅಗತ್ಯವನ್ನು ಈಡೇರಿಸಲಾಗುವುದು ಎಂದು ಸ್ವಷ್ವಪದಿಸಿದರು

ದೇಶದ ರಕ್ಷಣಾ ನೀತಿ ಪ್ರಾದೇಶಿಕ ಹಾಗೂ ಜಾಗತಿಕ ಮಟ್ಟದಲ್ಲಿ ಸ್ಥಿರತೆ ಹಾಗೂ ಶಾಂತಿ ಕಾಪಾಡುವುದಾಗಿದೆ

ನೀತಿ ನಿಯಮ ಉಲ್ಲಂಘಿಸಿದ ಕಾರಣದ ಮೇರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಸಾರ್ವಜನಿಕ ವಲಯದ ಏಳು ಬ್ಯಾಂಕ್ಗಳಿಗೆ ದಂಡ ವಿಧಿಸಿದೆ

ವಂಚನೆ ವಿಭಾಗೀಕರಣ ಮತ್ತು ವರದಿ ಹಾಗೂ ಸೈಬರ್ ಭದ್ರತೆ ನಿಯಮಗಳನ್ನು ಪಾಲನೇ ಮಾಡದೇ ಇರುವುದಕ್ಕಾಗಿ ಕಾರ್ಪೊರೇಷನ್ ಬ್ಯಾಂಕ್ ಗೆ ಒಂದು ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಆರ್ ಬಿ ಐ ನ ಅಧಿಕೃತ ಪ್ರಕಟಣೆ ತಿಳಿಸಿದೆ ಬಿಹಾರದಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಮುಂದಿನ ಒಂದು ವರ್ಷದಲ್ಲಿ ವೈದ್ಯಕೀಯ ಕಾಲೇಜು ಕ್ಯಾಂಪಸ್ಗಳ ನೇಮಕಾತಿ ಮೂಲಕ ನೇರವಾಗಿ ಭರ್ತಿಮಾಡಿಕೊಳ್ಳಲಾಗುವುದು ಎಂದು ಬಿಹಾರದ ಉಪ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ತಿಳಿಸಿದ್ದಾರೆ

ಮೂರು ಅಂತಾರಾಷ್ಟೀಯ ಸರಣಿಯಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಕೆರೆಬಿಯನ್ ತಂಡವನ್ನು ನಾಲ್ಕು ವಿಕೆಟ್ ಗಳಿಂದ ಮಣಿಸಿದೆ

ಈ ಗೆಲುವಿನೊಂದಿಗೆ ಬಿ ಡಬ್ಲ್ತೂ